ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಸರ್ಕಾರ ರಚಿಸಲು ಬಿಜೆಪಿ ಜನಾದೇಶವನ್ನು ಗೆದ್ದುಕೊಂಡಿದೆ ಎಂದರು

ಇದರೊಂದಿಗೆ ಮಹಾರಾಷ್ಟದಲ್ಲಿ ಜಾರಿಯಲ್ಲಿದ್ದ ರಾಷ್ಟಪತಿ ಆಡಳಿತ ಕೊನೆಯಾಗಿದೆ

ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಷ ಮುಖ್ಯಮಂತ್ರಿಯಾಗಿ ಹಾಗೂ ಎನ್

ಪಿ

ರಾಜ್ಯಪಾಲ ಭಗತ್ಸಿಂಗ್ ಕೊಶಿಯಾರಿ ಅವರು ಗೌಪ್ತತೆಯ ಪ್ರಮಾಣ ವಚನ ಬೋಧಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ ಜನತೆ ಸ್ವಷ್ಟ ಜನಾದೇಶ ನೀಡಿದ್ದಾರೆ ಆದರೆ ಶಿವಸೇನೆ ಚುನಾವಣೆ ನಂತರ ಇತರೆ ರಾಜಕೀಯ ಪಕ್ಷಗಳೊಂದಿಗೆ ಮೈತ್ರಿಗೆ ಯತ್ನಿಸಿತು ರಾಜ್ಯಕ್ಕೆ ಈಗ ಸ್ಟಿರ ಸರ್ಕಾರದ ಅಗತ್ಯವಿದೆಯೇ ಹೊರತು ಕಿಚಡಿ ಸರ್ಕಾರ ಬೇಕಿಲ್ಲ ಎಂದರು ಅಜಿತ್ ಪವಾರ್ ಮಾತನಾಡಿ ಯಾವುದೇ ಏಕ್ಷೆಕ ಪಕ್ಷದಿಂದ ಸರ್ಕಾರ ರಚನೆ ಸಾಧ್ಯವಿಲ್ಲವೆಂದು ಫಲಿತಾಂಶದ ದಿನವೆ ಮನವರಿಕೆಯಾಯಿತು ಹಾಗಾಗಿ ಬಿಜೆಪಿ ಜೊತೆಗೂಡಿ ಸರ್ಕಾರ ರಜನೆಯಾಗಿದೆ ಮಹಾರಾಷ್ಷದಲ್ಲಿ ರೈತರು ಸೇರಿದಂತೆ ನಾನಾ ಜ್ವಲಂತ ಸಮಸ್ಯೆಗಳಿದ್ದು ಅವುಗಳ ಪರಿಹಾರಕ್ಕೆ ಸರ್ಕಾರ ಒತ್ತು ನೀಡಲಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಅವರನ್ನು ಅಭಿನಂದಿಸಿದ್ದಾರೆ ಉಭಯ ನಾಯಕರು ಮಹಾರಾಷ್ಟದ ಉಜ್ವಲ ಭವಿಷ್ಕಕಾಗಿ ಜೊತೆಗೂಡಿ ಕೆಲಸ ಮಾಡಲಿದ್ದಾರೆ ಎಂಬ ವಿಶ್ವಾಸ ತಮಗಿದೆ ಎಂದು ಮೋದಿ ಟ್ಷೇಟ್ ಮಾಡಿದ್ದಾರೆ ಕೇಂದ್ರ ಸಚಿವರಾದ ಅಮಿತ್ ಶಾ ನಿತಿನ್ ಗಡ್ಕರಿ ಮತ್ತು ಪ್ರಕಾಶ್ ಜಾವ್ಡೇಕರ್ ಅವರು ಇಬ್ಬರೂ ನಾಯಕರನ್ನು ಅಭಿನಂದಿಸಿದ್ದಾರೆ ಶಿವಸೇನಾ ಮುಖ್ಯಸ್ವ ಉದ್ದವ್ ಠಾಕ್ರೆ ಅವರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎನ್ಸಿಪಿ ಮುಖ್ಯಸ್ವ ಶರದ್ ಪವಾರ್ ಬಿಜೆಪಿ ಜೊತೆ ಸರ್ಕಾರ ರಚನೆಗೆ ಕೈಜೋಡಿಸುವ ಅಜಿತ್ ಪವಾರ್ ವೈಯುಕ್ತಿಕ ತೀರ್ಮಾನ ಪಕ್ಷದ ನಿರ್ಧಾರಕ್ಕೆ ವಿರುದ್ಧವಾಗಿದೆ

ಶಿವಸೇನಾ ಮುಖ್ಯಸ್ವ ಉದ್ದವ್ ಠಾಕ್ರೆ ಮಾತನಾಡಿ ತಮ್ಮ ಪಕ್ಷವು ಪ್ರಾಮಾಣಿಕವಾಗಿ ಎಲ್ಲಾ ಪ್ರಯತ್ನ ಮಾಡಿತ್ತು ಎಂದರು

ಜಾರ್ಖಂಡ್ನಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ವಿಶೇಷ ಮೊಲೀಸ್ ವೀಕ್ಷಕರಾಗಿ ನಿವೃಕ್ತ ಐಪಿಎಸ್ ಅಧಿಕಾರಿ ಮ್ಯಣಾಲ್ ಕಾಂತಿ ದಾಸ್ ಅವರನ್ನು ಚುನಾವಣಾ ಆಯೋಗ ನಿಯೋಜಿಸಿದೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಕವಸ್ಥೆ ಕಾಪಾಡಲು ಎಡಪಂಥೀಯ ಉಗ್ರಗಾಮಿಗಳಿಂದ ಉಂಟಾಗುತ್ತಿರುವ ಸವಾಲಿನ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ಈ ನಿರ್ಧಾರ ಕೈಗೊಂಡಿದೆ

ಜಾರ್ಖಂಡ್ನಲ್ಲಿ ಐದು ಹಂತಗಳಲ್ಲಿ ನಡೆಯುವ ರಾಜ್ಞ ವಿಧಾನಸಭಾ ಚುನಾವಣಾ ಕಣ ರಂಗೇರುತ್ತಿದ್ಲು ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ದೀರ್ಘಾವಧಿಯ ಚುನಾವಣೆಯ ಪ್ರಚಾರಕ್ಕೆ ಸಜ್ನಾಗುತ್ತಿದ್ದಾರೆ

ಚಾಲ್ತಿಯಲ್ಲಿರುವ ಸರ್ಕಾರಗಳ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಸದ್ಗಳಕೆ ಮಾಡಿಕೊಂಡು ರಾಜ್ಯಪಾಲರು ಸೌಲಭ್ಯವಂಚಿತ ವರ್ಗದ ಜನರನ್ನು ಮೇಲೆತ್ತಲು ಕೆಲಸ ಮಾಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ನೀಡಿದರು

ಇದಾದಾಗ ನೈಜ ಅರ್ಥದಲ್ಲಿ ಎಲ್ಲರ ಪಾಲ್ಗೊಳ್ಳುವಿಕೆಯ ಆಡಳಿತ ತರಲು ಸಾಧ್ಯವಾಗಲಿದೆ ಎಂದರು ಸಹಕಾರಿ ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ವೆ ಮನಗಾಣಬೇಕಾದರೆ ರಾಜ್ಯಪಾಲರ ಪಾತ್ರ ಮಹತ್ವಪೂರ್ಣದ್ಲಾಗಿದೆ ರಾಜ್ಯಪಾಲರ ಸಮಾವೇಶ ನಡೆಸುವುದರಿಂದ ಪರಸ್ಪರ ಅಭಿಪ್ರಾಯ ಅನುಭವ ಮತ್ತು ದ್ಲಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡು ಅವುಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಿದೆ ಅಲ್ಲದೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಆಚರಣೆಯಲ್ಲಿರುವ ಉತ್ತಮ ಆಡಳಿತಾತ್ತಕ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಸಹಾಯಕವಾಗಲಿದೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಆಡಳಿತಾತ್ಮಕ ಸ್ವರೂಪದಿಂದಾಗಿ ಅಭಿವೃದ್ದಿ ವಿಷಯದಲ್ಲಿ ಅವು ಮಾದರಿಯಾಗಿ ಹೊರಹೊಮ್ನಿವೆ ಎಂದು ಪ್ರಧಾನಿ ಶ್ಲಾಘಿಸಿದರು

ಯಾವುದೇ ರಾಜ್ಯದ ಆಡಳಿತ ಯಂತ್ರವನ್ನು ಸಾಮಾನ್ಯ ಜನರ ಬಳಿಗೆ ಕೊಂಡೊಯ್ಲುವುದು ರಾಜ್ಯಪಾಲರ ಪಾತ್ರವಾಗಬೇಕು ಜನರಿಗೆ ಸರಿಯಾದ ಮಾರ್ಗವನ್ನು ತೋರುವಂತಾಗಬೇಕು ಎಂದರು

ದೇಶದ ಯುವಸಮುದಾಯ ಸೇನೆ ಸೇರಲು ಕಾತರರಾಗಿದ್ದಾರೆ ಆತ್ಪಾಭಿಮಾನ ಮತ್ತು ದೇಶದ ಗೌರವ ಕಾಪಾಡುವುದು ಅವರ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ

ಪ್ರಧಾನ ಮಂತ್ರಿ ಕಾರ್ಯಾಲಯ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಯೂಟ್ಲೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಿರುತ್ತದೆ